ಆರೋಪಿಯ ಗಡಿಪಾರಿಗಾಗಿ ಅಧಿಕೃತ ಮನವಿ ಸಲ್ಲಿಸಿತ್ತು ಈ ಹಿನ್ನೆಲೆಯಲ್ಲಿ ನಿನ್ನೆ ದುದೈ ನ್ಯಾಯಾಲಯ ಆದೇಶ ನೀಡಿದೆ ಅರೇಬಿಕ್ ಭಾಷೆಯಲ್ಲಿನ ಆದೇಶವನ್ನು ಇಂಗ್ಲಿಷ್ಗೆ ತರ್ಜುಮೆ ಮಾಡಲಾಗುತ್ತಿದ್ದು ಭಾಷಾಂತರಗೊಂಡ ಆದೇಶ ಪ್ರತಿ ಇಂದು ಲಭ್ಯವಾಗಲಿದೆ ಪ್ರಕರಣದ ತನಿಖೆ ನಡೆಸುತ್ತಿರುವ ಸಿಬಿಐ ಮತ್ತು ಜಾರಿ ನಿರ್ದೇಶನಾಲಯಕ್ಕೆ ಈ ಆದೇಶ ಬೃಹತ್ ಮುನ್ನಡೆಯಾಗಿದೆ

ದುಬೈ ಮೂಲದ ಹವಾಲಾ ಆರೋಪಿ ಪಂಕಜ್ ಕಪೂರ್ ಮತ್ತು ಆತನ ಸಹಚರರಿಗೆ ಸಂಬಂಧಪಟ್ಟ ಪ್ರಕರಣ ಇದಾಗಿದೆ

ಅಮೆರಿಕ ಯುನೈಟೆಡ್ ಕಿಂಗ್ಡಮ್ ಸ್ವಿಟ್ಜರ್ಲ್ಕಾಂಡ್ ಹಾಂಕಾಂಗ್ ಸಿಂಗಾಪುರ್ ಮುಂತಾದೆಡೆ ನೀರವ್ ಮೋದಿ ಅವರಿಗೆ ಸಂಬಂಧಿಸಿದ ಸ್ಥಿರಾಸ್ತಿಗಳನ್ನು ಜಪ್ತಿ ಮಾಡುವ ಸಂಬಂಧ ಮುಂಬೈ ನ್ಯಾಯಾಲಯದಿಂದ ಅಗತ್ಯ ನ್ಯಾಯಾಂಗ ಮನವಿ ಸಲ್ಲಿಸಲಾಗಿದೆ ವಿದೇಶಗಳಲ್ಲಿನ ಇಂತಹ ಆಸ್ತಿಗಳನ್ನು ಪತ್ತೆ ಹಚ್ಚ ಜಪ್ತಿ ಪ್ರಕ್ರಿಯೆ ನಡೆಸಲು ವಿಶೇಷ ತಂಡಗಳನ್ನು ಕಳುಹಿಸಲಾಗಿದೆ ಜಮ್ನು ಕಾಶ್ಮೀರದ ಸಾಂಬಾ ಜಿಲ್ಲೆಯ ಅಂತಾರಾಷ್ಷೀಯ ಗಡಿ ಭಾಗದಲ್ಲಿ ನಿನ್ನೆ ಪಾಕಿಸ್ತಾನ ಸೇನಾಪಡೆಗಳಿಂದ ಅಪ್ರಚೋದಿತ ಕದನ ವಿರಾಮ ಉಲ್ಲಂಘನೆ ನಡೆದಿದ್ದು ಗಡಿಭದ್ರತಾಪಡೆ ಬಿಎಸ್ಎಫ್ನ ಓರ್ವ ಯೋಧ ಹುತಾತ್ಸರಾಗಿದ್ದಾರೆ ರಾಮ್ಗಢ ವಲಯದ ಗಡಿಭಾಗದ ಬಳಿ ಬಿಎಸ್ಎಫ್ ಪಡೆ ಗಸ್ತು ತಿರುಗುತ್ತಿದ್ದಾಗ ಪಾಕಿಸ್ತಾನದಿಂದ ಗುಂಡಿನ ದಾಳಿ ನಡೆದಿದೆ ಇದಕ್ಕೆ ಬಿಎಸ್ಎಫ್ ಪಡೆಗಳು ತಕ್ಕ ಪ್ರತ್ಯುತ್ತರ ನೀಡಿವೆ ಈ ಭಾಗದಲ್ಲಿ ಸ್ಫೋಟಕಗಳ ಶೋಧಕಾರ್ಯಾಚರಣೆ ಮುಂದುವರೆದಿದೆ ಮೂರು ರಾಷ್ಟಗಳ ಪ್ರವಾಸದಲ್ಲಿರುವ ಉಪರಾಷ್ಟಪತಿ ಎಂ ವೆಂಕಯ್ಹನಾಯ್ವು ಪ್ರವಾಸದ ಕೊನೆಯ ಚರಣದಲ್ಲಿ ನಿನ್ನೆ ಸಂಜೆ ರೊಮಾನಿಯಾ ತಲುಪಿದ್ದಾರೆ ಅಲ್ಲಿನ ರಾಜಧಾನಿ ಬುಖಾರೆಸ್ಟ್ನಲ್ಲಿಂದು ಪ್ರತಿನಿಧಿ ಸಭೆಯ ಅಧ್ಯಕ್ಷ ಖಾಲಿನ್ ಪೂಪೆಸ್ತು ಟ್ಯಾರಿಸ್ಯೆನೊ ಅವರೊಂದಿಗೆ ಉಪರಾಷ್ಟಪತಿ ಅವರು ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದು ಹಲವು ಒಡಂಬಡಿಕೆಗಳಿಗೆ ಒಪ್ಪಂದ ಮಾಡಿಕೊಳ್ಳುವ ನಿರೀಕ್ಷೆ ಇದೆ ರೊಮಾನಿಯಾ ಅಧ್ಯಕ್ಷ ಕ್ಲಾಸ್ ವಾರ್ನರ್ಲೊಹಾನಿಸ್ ಮತ್ತು ಪ್ರಧಾನ ಮಂತ್ರಿ ವಿಯೋರಿಕಾ ಡನ್ನಿಲಾ ಮತ್ತಿತರ ಗಣ್ಣರೊಂದಿಗೂ ಉಪರಾಷ್ಟಪತಿ ವೆಂಕಯ್ದ ನಾಯ್ದು ಮಾತುಕತೆ ನಡೆಸಲಿದ್ದಾರೆ ಬಳಿಕ ಭಾರತ ರೊಮಾನಿಯಾ ಉದ್ದಮ ವೇದಿಕೆ ಸಭೆಯನ್ನುದ್ದೇಶಿಸಿ ಭಾಷಣ ಮಾಡಲಿದ್ದು ಭಾರತೀಯ ಸಮುದಾಯದೊಂದಿಗೂ ಸಂವಾದ ನಡೆಸಲಿದ್ದಾರೆ ಭಾರತಕ್ಕೆ ಒಂದು ದಿನದ ಭೇಟಗಾಗಿ ಅಫ್ರಾನಿಸ್ತಾನ ಅಧ್ಯಕ್ಷ ಅಕ್ರಫ್ ಫನಿ ಇಂದು ದೆಹಲಿಗೆ ಆಗಮಿಸಲಿದ್ದಾರೆ ಮಧ್ಯಾಷ್ನ ಇವರು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರನ್ನು ಭೇಟ ಮಾಡಲಿದ್ದು ಎರಡೂ ರಾಷ್ಟಗಳ ಪರಸ್ಪರ ಹಿತಾಸಕ್ತಿ ವಿಷಯಗಳ ಚರ್ಚೆ ನಡೆಯಲಿದೆ

ದೆಹಲಿ ಸರ್ಕಾರದ ಆಡಳಿತಾತ್ಕಕ ಇಲಾಖೆಯ ಹಲವು ಅಧಿಕಾರಿಗಳನ್ನು ಪಾಟ ಸವಾಲು ಮಾಡಬೇಕೆಂಬ ಶಾಸಕರ ಅರ್ಜಿ ಕುರಿತು ಆಯೋಗ ಇಂದು ನಿರ್ಧಾರ ಕೈಗೊಳ್ಳುವ ನಿರೀಕ್ಷೆ ಇದೆ ತಾವು ಯಾವುದೇ ಲಾಭದಾಯಕ ಹುದ್ದೆ ಹೊಂದಿಲ್ಲ ಎಂಬುದನ್ನು ಸಾಬೀತುಪಡಿಸಲು ಕೆಲವು ಅಧಿಕಾರಿಗಳ ಪಾಟೀ ಸವಾಲು ಅಗತ್ಯ ಎಂದು ಈ ಶಾಸಕರು ಅರ್ಜಿಯಲ್ಲಿ ಹೇಳಿದ್ದಾರೆ

ಕರ್ನಾಟಕ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಪುದುಚೇರಿ ಮುಖ್ಯಮಂತ್ರಿ ನಾರಾಯಣಸ್ವಾಮಿ ತಮಿಳುನಾಡು ಉಪಮುಖ್ಯಮಂತ್ರಿ ಓ ಪನ್ನೀರ್ ಸೆಲ್ವಂ ಮತ್ತು ಇತರ ರಾಜ್ಲಗಳ ಪ್ರತಿನಿಧಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು ಮೀನುಗಾರರಿಗೆ ಭದ್ರತೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರಿಗೆ ಎಲ್ಲ ಕೋರ್ಸ್ಗಳಲ್ಲಿ ಸಮಾನವಾಗಿ ವಿದ್ವಾರ್ಥಿವೇತನ ಹಂಚಿಕೆ ದಕ್ಷಿಣ ರಾಜ್ಯಗಳಲ್ಲಿ ಲಭ್ಯವಿರುವ ಪರ್ಯಾಯ ಇಂಧನವನ್ನು ರಿಡ್ ಭದ್ರತೆಗೆ ಅಡ್ಡಿಯಾಗದಂತೆ ವಿತರಣೆ ಪುದುಚೇರಿ ವಿಮಾನ ನಿಲ್ಲಾಣ ಅಭಿವೃದ್ದಿ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು ಕರ್ನಾಟಕದ ಮೈತ್ರಿಕೂಟ ಸರ್ಕಾರದ ನಾಯಕರ ವಿರುದ್ದ ಕೇಂದ್ರ ಸರ್ಕಾರ ಕೇಂದ್ರೀಯ ಸಂಸ್ವೆಗಳನ್ನು ದುರ್ಬಳಕೆ ಮಾಡುತ್ತಿದೆ ಎಂಬ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳ ಆರೋಪವನ್ನು ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ತಳ್ಳಹಾಕಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಿಬಿಐ ಜಾರಿ ನಿರ್ದೇಶನಾಲಯ ಮತ್ತಿತರ ಸಂಸ್ಥೆಗಳು ಯಾವುದೇ ವ್ವಕ್ತಿಯನ್ನು ಗುರಿಯಾಗಿಸಿಕೊಂಡು ಕಾರ್ಯ ನಿರ್ವಹಿಸುವುದಿಲ್ಲ ಹಿರಿಯ ಸಚಿವ ಡಿ

ಶಿವಕುಮಾರ್ ವಿರುದ್ದದ ಸಾಕ್ಷಿ ಆಧಾರಗಳ ಅನುಸಾರ ಸಿಬಿಐ ಜಾರಿ ನಿರ್ದೇಶನಾಲಯ ಮತ್ತು ಆದಾಯ ತೆರಿಗೆ ಇಲಾಖೆಗಳು ತನಿಖೆ ನಡೆಸುತ್ತಿವೆ ಎಂದರು

ಶಿವಕುಮಾರ್ ವಿರುದ್ದ ಜಾರಿ ನಿರ್ದೇಶನಾಲಯ ಅಕ್ರಮ ಪಣ ವರ್ಗಾವಣೆ ಪ್ರಕರಣ ದಾಖಲಿಸಿತ್ತು ಪರಮಾಣು ಇಂಧನ ಇಲಾಖೆಯ ಕಾರ್ಯದರ್ಶಿ ಹಾಗೂ ಅಣು ಇಂಧನ ಆಯೋಗದ ಅಧ್ಯಕ್ಷರನ್ನಾಗಿ ಬಾಬಾ ಅಣು ಸಂಶೋಧನಾ ಕೇಂದ್ರ ಬಿಎಆರ್ಸಿ ನಿರ್ದೇಶಕ ಕಮಲೇಶ್ ನೀಲಕಂಠ್ ವ್ಲಾಸ್ ಅವರನ್ನು ನೇಮಿಸಲಾಗಿದೆ ಸಚಿವ ಸಂಪುಟದ ನೇಮಕಾತಿ ಸಮಿತಿಯ ಅಂಗೀಕಾರದೊಂದಿಗೆ ಈ ನೇಮಕಾತಿ ಮಾಡಲಾಗಿದ್ದು

ಇದಲ್ಲದೇ ಕೇಂದ್ರೀಯ ವಿಚಕ್ಷಣ ಆಯೋಗದ ಕಾರ್ಯದರ್ಶಿಯನ್ನಾಗಿ ಹಿರಿಯ ಐಎಎಸ್ ಅಧಿಕಾರಿ ಆನಿಂದೋ ಮಜುಂದಾರ್ ಅವರನ್ನು ನೇಮಿಸಲಾಗಿದೆ ರಾಷ್ಷೀಯ ಸ್ವಯಂ ಸೇವಕ ಸಂಘ ಆರ್ಎಸ್ಎಸ್ ರಾಜಕಾರಣದಿಂದ ಸದಾ ದೂರವಿದ್ದು ಸರ್ಕಾರಿ ಕಾರ್ಯಗಳಲ್ಲಿ ಎಂದೂ ಹಸ್ತಕ್ಷೇಪ ಮಾಡುವುದಿಲ್ಲ ಎಂದು ಸಂಘದ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿದ್ದಾರೆ

ಆದರೆ ರಾಜಕೀಯ ಪಕ್ಷದ ಜವಾಬ್ದಾರಿ ಸಂಘಕ್ಷೆ ಇಲ್ಲ ದೇಶದಲ್ಲಿ ಸಂವಿಧಾನ ಪರಮೋಚ್ವವಾಗಿದ್ದು ಇದನ್ನು ಪಾಲಿಸುವುದು ಎಲ್ಲರ ಕರ್ತವ್ಲ ಎಂದರು

ಆದರೆ ಮಧ್ಯಮ ಕ್ರಮಾಂಕದ ಕುಸಿತದ ನಂತರ ಹಾಂಕಾಂಗ್ ಸೋಲೊಪ್ವಿಕೊಂಡಿತು